ಮರಾಠ ಸಮುದಾಯಕ್ಕೆ ಮೀಸಲಾತಿ ಸಂಬಂಧ ಪರಿಹಾರ ಸೂಚಿಸಲು ಅಥವಾ ಕಾನೂನು ಜಾರಿಗಾಗಿ ರಾಜ್ಯ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಲು ಮಹಾರಾಷ್ಟ ಸರ್ಕಾರ ನಿರ್ಧಾರ

ರಷ್ನಾ ಓಪನ್ ಬ್ನಾಡ್ನಿಂಟನ್ ಟೂರ್ನಿ ಇಂದು ನಡೆಯಲಿರುವ ಮರುಷರ ಸಿಂಗಲ್ಸ್ ಫೈನಲ್ ಪಂದ್ದದಲ್ಲಿ ಭಾರತದ ಸೌರಭ್ ವರ್ಮಾ ಮತ್ತು ಜಪಾನಿನ ಕೋಕಿ ವಟಾನಬೆ ಪ್ರಶಸ್ತಿಗಾಗಿ ಸೇಣಸು

ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತಿದ್ದು ಅದಕ್ಕಾಗಿ ಜಿಲ್ಲಾ ಕಚೇರಿಯಲ್ಲಿ ಎಲ್ಲ ರೀತಿಯ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಉತ್ತರಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಪ್ರಧಾನಮಂತ್ರಿಯವರು ನಿನ್ನೆ ಮೊದಲ ದಿನ ಲಖನೌದಲ್ಲಿ ನಡೆದ ನಗರ ಪ್ರದೇಶಗಳ ಪರಿವರ್ತನೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗವಹಿಸಿದ್ದರು ನಗರ ಪ್ರದೇಶಗಳ ಸಮಗ್ರ ಅಭಿವ್ಯದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರೂಪಿಸಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಮೃತ್ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲರ ಅಭಿವೃದ್ಧಿಯೇ ತಮ್ಮ ಸರಕಾರದ ಏಕೈಕ ಮಂತ್ರವಾಗಿದೆ ಎಂದು ಹೇಳಿದರು

ಸದ್ಯ ಭಾರತದ ಅಭಿವೃದ್ಧಿಯ ದರ ಶೇ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಯೂಸ್ನ ಯೂಟ್ಯೂಬ್ನಲ್ಲೂ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಕಾರ್ಯಕ್ರಮದ ಒಂದಿ ಆವತರಣಿಕೆಯ ನಂತರ ಆಕಾಶವಾಣಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬಿತ್ತರಿಸಲಿದೆ

ರೈತರ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಿಗಳು ರೈತರ ಕ್ಷೇತ್ರಗಳಲ್ಲಿ ತಮ್ಮ ಸಂಶೋಧನೆ ಕೈಗೊಳ್ಳಬೇಕು ಅಲ್ಲದೇ ಬದಲಾವಣೆಗೆ ಏಜೆಂಟರಂತೆ ಕೃಷಿ ಏಜ್ವಾನಿಗಳು ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಮನವಿ ಮಾಡಿದ್ದಾರೆ ಮೇಘಾಲಯದ ಉಮಿಯಾಂನಲ್ಲಿ ಈಶಾನ್ಯ ಗುಡ್ಡಗಾದು ಪ್ರಾಂತ್ಯದ ಭಾರತೀಯ ಕೃಷಿ ಸಂಶೋಧನಾ ಸಮಿತಿಯ ಸಂಕಿರಣದಲ್ಲಿ ನಿನ್ನೆ ಸಚಿವರು ರೈಶರು ಹಾಗೂ ಕುಶಲಕರ್ಮಿಗಳ ಜತೆ ಸಂವಾದ ನಡೆಸಿದರು

ಈ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಸುಧಾರಣೆ ಆಗಬೇಕಿದೆ ಎಂದು ಹೇಳಿದರು

ಮರಾಠಿ ಸಮುದಾಯಕ್ಕೆ ಸರ್ಕಾರಿ ಪುದ್ವೆಗಳಲ್ಲಿ ಮೀಸಲಾತಿ ಕಲ್ಪಿಸಬೇಕು ಎಂಬ ಬೇಡಿಕೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವೇಂದ್ರ ಫಡ್ನವಿಸ್ ಈ ಸಂಬಂಧ ವಿಶೇಷ ಅಧಿವೇಶ ನಡೆಸಲಾಗುವುದು ಎಂದು ಹೇಳಿದ್ದಾರೆ

ಈ ವೇಳೆ ಸಮುದಾಯದ ಕೆಲವು ಸದಸ್ತರ ವಿರುದ್ದ ದಾಖಲಿಸಿದ್ದ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಇದೇ ಸಂದರ್ಭದಲ್ಲಿ ಮಹಾರಾಷ್ವ ಮುಖ್ಯಮಂತ್ರಿ ಹೇಳಿದ್ದಾರೆ

ಮೊಪಾಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಮೊದಲಿಗೆ ಮೊಪಾಲಿ ಜಿಲ್ಲೆಗೆ ಈ ಸೌಲಭ್ಯ ಒದಗಿಸುವುದಾಗಿ ಹೇಳಿದರು ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಮೂರೈಕೆಯಿಂದ ಜನರ ಮೇಲಿನ ಆರ್ಥಿಕ ಹೊರೆ ತಗ್ಗಲಿದೆ ಎಂದು ಅವರು ತಿಳಿಸಿದೆ ಮೊಪಾಲಿಯಲ್ಲಿ ಮಹಿಳೆಯರಿಗಾಗಿ ರಾಷ್ಟೀಯ ಕೌಶಲ ತರಬೇತಿ ಕೇಂದ್ರವೊಂದಕ್ಕೂ ಸಚಿವರು ಶಂಕುಸ್ಥಾಪನೆ ನೆರವೇರಿಸಿದರು ಪಂಜಾಬ್ನಲ್ಲಿ ಆರಂಭವಾಗುತ್ತಿರುವ ಮೊದಲ ಮಹಿಳಾ ರಾಷ್ಟೀಯ ಕೌಶಲ ತರಬೇತಿ ಕೇಂದ್ರ ಇದಾಗಿದೆ

ಇಂಡೋ ಭೂತಾನ್ ಗಡಿಯ ಜತೆಗೆ ಚತುಷ್ಷಥ ಹೆದ್ದಾರಿ ನಿರ್ಮಾಣಕ್ಕೆ ಕೇಂದ್ರ ಒಪ್ಪಿಗೆ ನೀಡಿದೆ ಎಂದು ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ತಿಳಿಸಿದ್ದಾರೆ ಅಸ್ಲಾಂನ ಬಕ್ಸಾ ಜಿಲ್ಲೆಯ ನಿಕಾಸೆಯಲ್ಲಿ ನಿನ್ನೆ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ನೂತನ ರಸ್ತೆ ನಿರ್ಮಾಣದಿಂದ ಕ್ರಾಂತಿಕಾರಿ ಬದಲಾವಣೆಯಾಗಲಿದೆ ಕೇವಲ ಸಂಪರ್ಕ ಸಾಧಿಸುವುದು ಅಷ್ಟೇ ಅಲ್ಲದೇ ಈ ಪ್ರದೇಶ ವ್ಯಾಪ್ತಿಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ವಹಿವಾಟುಗಳಿಗೆ ಅನುಕೂಲವಾಗಳಿದೆ ಎಂದು ಅವರು ಹೇಳಿದರು

ವ್ಲಾಡಿವೊಸ್ಟಾಕ್ನಲ್ಲಿ ಈ ಪಂದ್ಯ ನಡೆಯಲಿದೆ ಇನ್ನು ಮಿತ್ರ ಡಬಲ್ಸ್ ವಿಭಾಗದಲ್ಲಿ ರೋಪನ್ ಕಪೂರ್ ಮತ್ತು ಕುಪೂ ಗಾರ್ಗ್ ಅವರು ಇಂದೇ ನಡೆಯಲಿರುವ ಫೈನಲ್ ಸಮರದಲ್ಲಿ ರಷ್ಠಾದ ವ್ಲಾಡಿಮಿರ್ ಇವಾನೋವ್ ಮತ್ತು ಕೊರಿಯಾದ ಮಿನ್ ಕ್ಯೂಂಗ್ ಕಿಮ್ ಅವರನ್ನು ಎದುರಿಸಲಿದ್ದಾರೆ